ಐವರಿಗೆ ಗಂಭೀರ ಗಾಯ

ಕೊರೋನಾ ಸೋಂಕು ವೇಗವಾಗಿ ಹರಡುತ್ತಿದ್ದು ಎಲ್ಲಾ ದೇಶಗಳು ಸೋಂಕು ನಿಯಂತ್ರಣಕ್ಕೆ ಪ್ರಯತ್ನ ಚುರುಕುಗೊಳಿಸಬೇಕೆಂದು ವಿಶ್ವ ಆರೋಗ್ಲ ಸಂಸ್ಥೆಯ ಸಲಹೆ

ಐವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಾಲ್ವರ ಸ್ವಿತಿ ಚಿಂತಾಜನಕವಾಗಿರುವುದಾಗಿ ವರದಿಯಾಗಿದೆ

ಗಾಯಾಳುಗಳನ್ನು ತುಮಕೂರು ಹಾಗೂ ಬೆಂಗಳೂರಿನ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ದೇಶದಲ್ಲಿ ಕೊರೋನಾ ವೈರಾಣು ಸೋಂಕು ಖಚಿತಪಟ್ಟರುವ ಮತ್ತೊಂದು ಪ್ರಕರಣ ವರದಿಯಾಗಿದೆ

ಆರೋಗ್ಟ ಸಚಿವಾಲಯದ ವಿಶೇಷ ಕಾರ್ಯದರ್ಶಿ ಸಂಜೀವಕುಮಾರ್ ಈ ಮಾಹಿತಿ ನೀಡಿದ್ದಾರೆ ವಿಶ್ವಾದ್ಯಂತ ಕೊರೋನಾ ಸೋಂಕು ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ವೈರಾಣು ನಿಗ್ರಹಕ್ಕೆ ಎಲ್ಲಾ ದೇಶಗಳು ತಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ವರಿಕೆ ನೀಡಿದೆ

ಅದನ್ನು ಎದುರಿಸುವ ಪ್ರಯತ್ನಗಳನ್ನು ಎಲ್ಲಾ ದೇಶಗಳು ಗಂಭೀರವಾಗಿ ಪರಿಗಣಿಸಬೇಕಾದ ಅಗತ್ಯವಿದೆ ಎಂದು ಸೂಚಿಸಿದ್ದಾರೆ ಕೆಲವು ದೇಶಗಳು ವೈರಾಣು ಸೋಂಕನ್ನು ಹಗುರವಾಗಿ ನೋಡುತ್ತಿವೆ

ಕಲಾಪ ಮುಂದುವರೆಸಲು ಸಾಧ್ಯವಾಗದೇ ಹೋದಾಗ ಸಭಾಪತಿ ಎಂ

ಗದ್ದಲ ಎಬ್ಬಿಸಿದ ಸದಸ್ಥರ ಹೆಸರುಗಳನ್ನು ತಾವು ಪ್ರಸ್ತಾಪಿಸಬೇಕಾಗುತ್ತದೆ ಎಂದು ಸಭಾಪತಿ ಎಚ್ಚರಿಕೆ ನೀಡಿದರು ಮತ್ತು ಸದನದಲ್ಲಿ ಘೋಷಣೆಗಳನ್ನು ಕೂಗುವುದು ನಾಚಿಕೆಗೇಡು ಮತ್ತು ಸಂಸದೀಯ ನಿಯಮದ ಉಲ್ಲಂಘನೆ ಎಂದು ತಿಳಿಸಿದರು ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಮತ್ತು ಎಡಪಕ್ಷಗಳ ಸದಸ್ದರ ಗದ್ದಲ ನಿಲ್ಲಲಿಲ್ಲ ಸದಸ್ದರು ಅವರ ಸ್ಥಾನಗಳಿಗೆ ಹಿಂದಿರುಗಬೇಕೆಂದು ಸಭಾಪತಿ ಮಾಡಿದ ಮನವಿಗೆ ಸದಸ್ನರು ಸ್ವಂದಿಸಲಿಲ್ಲ ಸಭಾಪತಿಯವರು ಸದನದ ಕಲಾಪ ಹೋಳ ವಿರಾಮದ ನಂತರ ಮತ್ತೆ ಆರಂಭವಾಗಲಿದೆ ಎಂದು ತಿಳಿಸಿದರು ಲೋಕಸಭೆಯಲ್ಲೂ ಸಹ ಪ್ರತಿಪಕ್ಷಗಳ ಗದ್ದಗದಿಂದಾಗಿ ಸುಗಮ ಕಲಾಪ ಸಾಧ್ಯವಾಗಿಲ್ಲ ಸದನದಲ್ಲಿ ಕಾಂಗ್ರೆಸ್ ಡಿಎಂಕೆ ಟಿಎಂಸಿ ಮತ್ತು ಎಡಪಕ್ಷಗಳ ಸದಸ್ನರು ಘೋಷಣೆಗಳನ್ನು ಕೂಗುತ್ತಾ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಎರಡು ಬಾರಿ ಕಲಾಪವನ್ನು ಮುಂದೂಡಲಾಯಿತು ಇಂದು ಬೆಳಿಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆಯೇ ದೆಹಲಿ ಹಿಂಸಾಚಾರ ಪ್ರಕರಣದ ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ ಆರಂಭವಾಯಿತು ಸಭಾಧ್ಯಕ್ಷರ ಪೀಠದಲ್ಲಿದ್ದ ಕೆ ಪಿ ಸೊಲಂಕಿ ಸದಸ್ಯರು ತಮ್ಮ ಆಸನಗಳಗೆ ಹಿಂದುರುಗಬೇಕು ಎಂದು ಪಲವು ಬಾರಿ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ

ಭಾರತ ಮೊದಲಿನಿಂದಲು ಮಹಿಳೆಯರನ್ನು ಗೌರವಿಸುತ್ತಿರುವ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹಿಳೆಯರ ಅಮೂಲ್ಯ ಕೊಡುಗೆಯನ್ನು ಗುರುತಿಸುತ್ತಿರುವ ದೇಶವಾಗಿದೆ ಎಂದು ರಾಜ್ಲಸಭೆಯ ಸಭಾಪತಿ ಎಂ ವೆಂಕಯ್ಲನಾಯ್ಡು ಹೇಳಿದ್ದಾರೆ

ದೇಶದ ಆರ್ಥಿಕ ಮತ್ತು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ವಿಶ್ವಾದ್ದಂತ ಸಾಮಾಜಿಕ ಆರ್ಥಿಕ ಸಾಂಸ್ಕತಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಮಹಿಳೆಯ ಸಾಧನೆಯನ್ನು ಗುರುತಿಸಿ ಗೌರವ ಸಲ್ಲಿಸುವುದು ಮಹಿಳಾ ದಿನಾಚರಣೆಯ ಆಶಯವಾಗಿದೆ ಎಂದು ಹೇಳಿದರು ಕೊರೋನಾ ಸೋಂಕು ಪರಿಸ್ವಿತಿ ನಿರ್ವಹಣೆ ಕುರಿತಂತೆ ಎಲ್ಲಾ ರಾಜ್ಯಗಳು ಮತ್ತು ಆಸ್ಪತ್ತೆಗಳ ಸಿಬ್ಬಂದಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಇಂದು ದೆಹಲಿಯಲ್ಲಿ ರಾಷ್ಷಿಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿದೆ ಸೋಂಕು ನಿರ್ವಹಣೆ ಕುರಿತಂತೆ ಆಸ್ತತ್ರೆಗಳಲ್ಲಿ ಆಗಬೇಕಾಗಿರುವ ಸಿದ್ದತೆಗಳು ಮತ್ತು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಆಸ್ಪತ್ರೆಗಳು ಮತ್ತು ಜನದಟ್ಟಣೆಯ ಪ್ರದೇಶಗಳಲ್ಲಿ ಸ್ವಚ್ಛತೆಯ ಪಾಲನೆ ಆಸ್ಪತ್ರೆಗಳ ತ್ವಾಜ್ಞ ನಿರ್ವಹಣೆ ಮೊದಲಾದ ವಿಷಯಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗುತ್ತದೆ ಇಂತಹ ಕಾರ್ಯಾಗಾರಗಳನ್ನು ಜಿಲ್ಲಾ ಮಟ್ಟದಲ್ಲೂ ಆಯೋಜಿಸಲಾಗುವುದು ಎಂದು ಆರೋಗ್ಲ ಸಚಿವ ಡಾ ಹರ್ಷವರ್ಧನ್ ನಿನ್ನೆ ತಿಳಿಸಿದ್ದಾರೆ ಚಳಿಗಾಲ ಮುಗಿದು ಬೇಸಿಗೆಯ ಆರಂಭದಲ್ಲಿ ಆಗುತ್ತಿರುವ ಹವಾಮಾನ ಬದಲಾವಣೆಗೂ ಕೊರೋನಾ ವೈರಾಣು ಸೋಂಕಿಗೂ ಯಾವುದೇ ಸಂಬಂಧವಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ನಿರ್ದೇಶಕ ಜನರಲ್ ಬಲರಾಮ್ ಭಾರ್ಗವ ಸ್ಪಷ್ಟಪಡಿಸಿದ್ದಾರೆ ಕಡಿಮೆ ತಾಪಮಾನದಲ್ಲಿ ಕೊರೋನಾ ವ್ಯೆರಾಣು ತೀವ್ರಗೊಳ್ಳುವ ವದಂತಿಗಳನ್ನು ಅವರು ತಳ್ಳಿ ಹಾಕಿದ್ದು ಇದುವರೆಗೆ ಈ ವಾದವನ್ನು ಪುಷ್ಷೀಕರಿಸುವ ಯಾವುದೇ ಸಂಶೋಧನೆಯಾಗಿಲ್ಲ ಎಂದು ತಿಳಿಸಿದರು ಈ ವೈರಾಣು ಗಾಳಿಯಿಂದ ಹರಡುವುದಿಲ್ಲ ಬದಲಾಗಿ ಸೋಂಕಿತರ ಸಂಪರ್ಕದಿಂದ ಹರಡುತ್ತದೆ ಆದ್ದರಿಂದ ಕೆಮ್ನು ನೆಗಡಿಯಾಗದಂತೆ ಜನರು ಅದಕ್ಕೆ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತವೆಂದು ಅವರು ಸಲಹೆ ಮಾಡಿದ್ದಾರೆ ರಾಜ್ಲಸಭೆಯ ದ್ವೈವಾರ್ಷಿಕ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಬೀಳಲಿದೆ

ಹಿಮಾಚಲ ಪ್ರದೇಶ ಮಣಿಪುರ ಮತ್ತು ಮೇಘಾಲಯ ರಾಜ್ಯದ ತಲಾ ಒಂದು ಸ್ಥಾನಗಳಿಗೂ ಚುನಾವಣೆ ನಡೆಯುವುದು

ಆದರೆ ಈ ಹಣ ಹಿಂಪಡೆಯುವ ಮಿತಿ ಉನ್ನತ ಶಿಕ್ಷಣ ಮದುವೆ ಅಥವಾ ತುರ್ತು ಸಂದರ್ಭಗಳಿಗೆ ಅನ್ವಯವಾಗುವುದಿಲ್ಲ

ಯೆಸ್ ಬ್ಯಾಂಕ್ನ ಗ್ರಾಹಕರ ಹಿತ ಕಾಯಲಾಗುವುದು ಯಾವುದೇ ಕಾರಣಕ್ಕೂ ಅವರು ಆತಂಕಕ್ಕೆ ಒಳಗಾಗಬೇಕಿಲ್ಲ ಎಂದು ಆರ್ಬಿಐ ಭರವಸೆ ನೀಡಿದೆ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಅನ್ವಯ ಆರ್ಬಿಐ ಬ್ಯಾಂಕ್ನ ಪುನರುಜ್ಜೀವನ ಅಥವಾ ವಿಲೀನಕ್ಕೆ ಮುಂದಿನ ಕೆಲವು ದಿನಗಳಲ್ಲಿ ಯೋಜನೆಯನ್ನು ರೂಪಿಸಲಿದೆ ಮತ್ತೊಂದು ಬೆಳವಣಿಗೆಯಲ್ಲಿ ಎಸ್ಬಿಐ ಮಂಡಳಿ ಹಣಕಾಸು ಕೊರತೆ ಎದುರಿಸುತ್ತಿರುವ ಯೆಸ್ ಬ್ಲಾಂಕ್ನಲ್ಲಿ ಹಣ ಹೂಡಲು ತಾತ್ವಿಕ ಒಪ್ಪಿಗೆ ನೀಡಿದೆ ಯೆಸ್ ಬ್ಯಾಂಕ್ ಅನ್ನು ನಿಷೇಧಗೊಳಿಸಿದ ಕೆಲವೇ ಗಂಟೆಗಳಲ್ಲಿ ಈ ಪ್ರಕಟಣೆ ಹೊರಬಿದ್ದಿದೆ ಕೇಂದ್ರ ಮಾಹಿತಿ ಹಕ್ಕು ಆಯೋಗದ ಮುಖ್ಯ ಆಯುಕ್ತರಾಗಿ ಬಿಮಲ್ ಜುಲ್ತಾ ಇಂದು ರಾಷ್ಟಪತಿ ಭವನದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು ರಾಷ್ಲಪತಿ ರಾಮನಾಥ ಕೋವಿಂದ್ ಅವರಿಗೆ ಪ್ರಮಾಣವಚನ ಬೋಧಿಸಿದರು ದೇಶದ ಮೂವರು ಬಾಕ್ಲಿಂಗ್ ಪಟುಗಳು ಜೋಡಾರ್ನ್ನ ಅಮ್ಮಾನ್ನಲ್ಲಿ ನಿನ್ನೆ ನಡೆದ ಏಷ್ಯಾ ಓಶನಿಯ ಒಲಂಪಿಕ್ ಅರ್ಹತಾ ಪಂದ್ಯಾವಳಿಯ ಕ್ವಾಟರ್ ಫೈನಲ್ಸ್ಗೆ ಪ್ರವೇಶ ಪಡೆದಿದ್ದಾರೆ

ಜಿ ವಿಭಾಗದಲ್ಲಿ ಸಚಿನ್ಕುಮಾರ್ ಮುಂದಿನ ಸುತ್ತಿಗೆ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು ಈ ಮೂವರು ಬಾಕ್ಷಿಂಗ್ ಪಟುಗಳು ಟೊಕಿಯೋ ಒಲಂಪಿಕ್ಗೆ ಅರ್ಹತೆ ಪಡೆಯಲು ಇನ್ನು ಒಂದು ಸುತ್ತಿನಲ್ಲಿ ಗೆಲ್ಲಬೇಕಾಗಿದೆ